ವಿಶ್ವ ಆಹಾರದಿನದ ಅಂಗವಾಗಿ ಪಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೊರೋನಾ ಸೋಂಕಿನ ಸಮಯದಲ್ಲೂ ದೇಶದಲ್ಲಿ ಆಹಾರ ಸರಪಳಿಯ ನಿರ್ವಪಣೆ ಸಮರ್ಪಕವಾಗಿ ಸಾಗಲು ರೈತರ ಪಾತ್ರ ಹಿರಿದು ಎಂದು ಹೇಳಿದ್ದಾರೆ ರೈತರಿಗೆ ಬೆಂಬಲ ಬೆಲೆ ಮತ್ತು ಬೆಳೆಗಳ ಸಂಸ್ಕರಣೆಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಮಹಿಳೆಯರು ಮತ್ತು ಮಕ್ಕಳಿಗೆ ಮೋಷಕಾಂಶಯುಕ್ತ ಆಹಾರ ಮೂರೈಕೆ ಅಗತ್ಯವಾಗಿದೆ ಕೊರೋನಾ ಸೋಂಕಿನ ಸಮಯದಲ್ಲಿ ಸ್ಯಾನಿಟೈಸರ್ ಮೂಲಕ ಕೈಗಳನ್ನು ಶುಚಿಗೊಳಿಸುವ ಕೆಲಸ ಆಗಾಗ ನಡೆಯಬೇಕು ಎಂದು ತಿಳಿಸಿದರು ಜಲಜೀವನ್ ಮಿಷನ್ ಯೋಜನೆಯಡಿ ಶುದ್ಧ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ

ದೇಶದ ಹೆಣ್ಣುಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಅವರಿಗೆ ಒಂದು ರೂಪಾಯಿನಲ್ಲಿ ಸ್ಕಾನಿಟರಿ ಪ್ಕಾಡ್ ಸಿಗುವಂತೆ ಮಾಡುವ ಉದ್ದೇಶ ಹೊದಲಾಗಿದೆ ಎಂದು ಅವರು ಹೇಳಿದರು

ಎನ್ಡಿಎ ಸರ್ಕಾರ ಅಶ್ವಿಕ್ಷಕ್ಕೆ ಬಂದ ನಂತರ ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೂ ಕಾಯ್ದೆಯನ್ನು ಅನುಷ್ಠಾನ ಮಾಡಲಾಗಿದೆ ಆಹಾರ ಭದ್ರತಾ ವಿಷಯದಲ್ಲಿ ಭಾರತ ವಿಶ್ವದಲ್ಲಿ ಪ್ರಮುಖ ನೀತಿ ನಿರ್ಧಾರಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು ಇತ್ತೀಚಿನ ಕೃಷಿ ಸಂಬಂಧಿಸಿದ ಕಾಯ್ದೆಗಳು ರೈತರಿಗೆ ಅನುಕೂಲವಾಗಲಿದ್ದು ತಾವು ಬೆಳೆದ ಬೆಳೆಗಳನ್ನು ದೇಶದ ಯಾವುದೇ ಮಂಡಿಗಳಲ್ಲಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಜೊತೆಗೆ ಎಪಿಎಂಸಿಗಳಲ್ಲೂ ಅವರು ಮಾರಾಟ ಮಾಡಬಹುದು ಎಂದು ತಿಳಿಸಿದರು ಸಣ್ಣ ರೈತರಿಗೆ ಇದೊಂದು ಜೀವನಾಧಾರ ಕ್ರಮವಾಗಿದೆ ಎಂದು ಹೇಳಿದ ಪ್ರಧಾನಮಂತ್ರಿ ಕೇಂದ್ರದ ಈ ನಿರ್ಧಾರದಿಂದಾಗಿ ಮಧ್ಯವರ್ತಿಗಳ ಪಾವಳಿಗೆ ಕಡಿವಾಣ ಪಾಕಲು ಸಹಕಾರಿಯಾಗಲಿದೆ ಎಂದರು

ಪ್ರತಿ ತಂಡದಲ್ಲೂ ಜಂಟಿ ಕಾರ್ಯದರ್ಶಿಗಳು ಸಾರ್ವಜನಿಕ ಆರೋಗ್ಯ ತಜ್ಞರು ಇರಲಿದ್ದು ರಾಜ್ಯದಲ್ಲಿ ಕೋವಿಡ್ ಮಾರ್ಗಸೂಚಿಗಳನ್ನು ಸರಿಯಾಗಿ ಪಾಲಿಸಲಾಗುತ್ತಿದಿಯೇ ಇಲ್ಲವೆ ಎನ್ನುವ ಕುರಿತು ಈ ತಂಡ ಗಮನಪರಿಸಲಿದೆ ಎಂದು ಕೇಂದ್ರ ಆರೋಗ್ಕ ಸಚಿವಾಲಯ ತಿಳಿಸಿದೆ ಕಂಟೇನ್ಮೆಂಟ್ ವಲಯ ಕಂಗಾವಲು ಪ್ರದೇಶ ಪರೀಕ್ಷ ಸೋಂಕು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕೆ ಕ್ರಮಗಳು ಪಾಸಿಟಿವ್ ಪ್ರಕರಣಗಳ ಸಮರ್ಥ ನಿರ್ವಹಣೆಗೆ ಈ ತಂಡ ರಾಜ್ಯಗಳಿಗೆ ನೆರವು ನೀಡಲಿದೆ ಎಂದು ತಿಳಿಸಿದೆ

ವಿಶ್ವದಲ್ಲಿ ಅತೀ ಹೆಚ್ಚು ಗುಣಮುಖರಾದವರ ಸಾಲಿಗೆ ಭಾರತ ಸೇರ್ಪಡೆಯಾಗುವ ಸನಿಹದಲ್ಲಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಕೇಂದ್ರ ಸರ್ಕಾರ ರಾಜ್ಜಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಕೈಜೋಡಿಸಿ ಕೆಲಸ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಸೋಂಕಿನ ಪ್ರಮಾಣ ಇಳಿಕೆಯಾಗುತ್ತಿದೆ ಸಧ್ಯ ಪರೀಕ್ಷೆ ಪತ್ತೆ ಚಿಕಿತ್ಸೆ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ರಮಗಳಿಂದಾಗಿ ಸೋಂಕಿ ಪ್ರಮಾಣ ಕಡಿಮೆಯಾಗುತ್ತಿದೆ ಎಂದು ತಿಳಿಸಿದೆ ವಿಶ್ವದಲ್ಲಿ ಕೊರೋನಾ ಸೋಂಕಿನಿಂದ ಸಾವನ್ನಪುತ್ತಿರುವ ಸೋಂಕಿತರ ಪೈಕಿ ಪ್ರತಿ ಪತ್ತು ಲಕ್ಷಕ್ಕೆ ಶೇಕಡವಾರು ಪ್ರಮಾಣ ಕಡಿಮೆ ಇದೆ

ಸೂಕ್ತ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ನೂತನ ತಂತ್ರಜ್ಞಾನ ಕೃಷಿ ಕ್ಷೇತ್ರವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಕಬಲ್ಲದು ಈ ನಿಟ್ಟನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು

ಕೃಷಿ ಸಪ್ತಾಹದ ಅಂಗವಾಗಿ ಅನ್ನದೇವೋಭವ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಸಚಿವಾಲಯ ಆರಂಭಿಸಿರುವುದಾಗಿ ಮಾಹಿತಿ ನೀಡಿದ ತೋಮರ್ ಆಹಾರದ ಮೌಲ್ಯದ ಬಗ್ಗೆ ಜಾಗೃತಿ ಮೂಡಿಸುವುದರೊಂದಿಗೆ ಆಹಾರ ವ್ವರ್ಥವಾಗುವ ಕುರಿತೂ ಗಮನ ಪರಿಸಬೇಕಾದ ಆಗತ್ತವಿದೆ ಎಂದರು ರೈತರ ಆದಾಯ ಪೆಜ್ಜಿಸಲು ಆಹಾರ ಹಾಗೂ ಕೃಷಿ ವಲಯದಲ್ಲಿ ತಂತ್ರಜ್ಞಾನ ಬಳಕೆ ಹೆಜ್ಜಿಸುವ ಉದ್ದೇಶದೊಂದಿಗೆ ಕೃಷಿ ಮತ್ತು ಆಹಾರ ಸಪ್ತಾಪ ಹಮ್ನೊಳ್ಳಲಾಗಿದೆ

ಬಿಹಾರ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಬಿಜೆಪಿ ಹಿರಿಯ ನಾಯಕರ ಹೆಸರನ್ನು ಉಲ್ಲೇಖಿಸುವ ಮೂಲಕ ಲೋಕ ಜನಶಕ್ತಿ ಪಾರ್ಟಿಯ ಮುಖ್ಯಸ್ವ ಚಿರಾಗ್ ಪಾಸ್ವಾನ್ ಬಿಹಾರ ಜನಶೆಯ ದಾರಿ ತಪ್ಪಿಸಲು ಯತ್ನಿಸುತ್ತಿದ್ದಾರೆ ಎಂದು ಬಿಜೆಪಿ ಹಿರಿಯ ನಾಯಕ ಕೇಂದ್ರ ಸಚಿವ ಪ್ರಕಾಶ್ ಜಾವ್ಡೇಕರ್ ಟೀಕಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಎಲ್ ಜೆ ಪಿ ಎನ್ ಡಿ ಎ ಅಂಗಪಕ್ಷವಲ್ಲ ಚಿರಾಗ್ ಪಾಸ್ವಾನ್ ಅವರು ಬಿಹಾರದಲ್ಲಿ ಪ್ರತ್ಯೇಕ ದಾರಿಯನ್ನೇ ಆರಿಸಿಕೊಂಡಿದ್ದಾರೆ ಬಿಜೆಪಿಗೆ ಯಾವುದೇ ಬಿ ಅಥವಾ ಸಿ ತಂಡಗಳಿಲ್ಲ ಬಿಜೆಪಿ ಹಾಗೂ ಸಂಯುಕ್ತ ಜನತಾದಳ ಹಿಂಧೂಸ್ತಾನಿ ಆವಾಮ್ ಮೋರ್ಚಾ ಹಾಗೂ ವಿಕಾಸ ಶೀಲ ಇನ್ಲಾನ್ ಪಾರ್ಟಿ ಒಟ್ಟಾಗಿರುವ ಎನ್ ಡಿ

ರಾಜ್ಯದಲ್ಲಿ ಭಾರತ್ ಮಾಲಾ ಯೋಜನೆಯಡಿ ಐದು ಸಾವಿರ ಕಿಲೋ ಮೀಟರ್ ಉದ್ದದ ರಾಷ್ಟೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ

ಈ ವೇಳೆ ಅವರು ಭಾರತ ವಿಷಿಯನ್ ಸದಸ್ಯ ರಾಷ್ಟಗಳ ನಡುವೆ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಬಂಧಗಳ ವೃದ್ದಿಗೆ ಸಪಕಾರಿಯಾಗಲಿದೆ ಜೊತೆಗೆ ಸಂಪರ್ಕ ವಾಣಿಜ್ಯ ಸಂಸ್ವತಿಯ ಬೆಸುಗೆಗೆ ನೆರವಾಗಲಿದೆ ಎಂದು ಹೇಳಿದರು ಕೊರೋನಾ ಸೋಂಕಿನ ಬಳಿಕ ಎಂದೆಂದೋ ಕಂಡರಿಯದ ಸವಾಲುಗಳನ್ನು ಜಗತ್ತು ಎದುರಿಸುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ ಆಹಾರ ಮೊಷಕಾಂಶ ಆರೋಗ್ಯ ರೋಗ ನಿರೋಧಕ ಶಕ್ತಿ ಹೆಚ್ಚಳ ಸುಶ್ಧಿರತೆ ಆಹಾರ ಸರಪಳಿ ಮೂರೈಕೆ ಸೇರಿದಂತೆ ಪಲವು ವಿಷಯಗಳಿಗೆ ಒತ್ತು ನೀಡುವ ಅಗತ್ನವಿದೆ ಎಂದು ಅವರು ತಿಳಿಸಿದ್ದಾರೆ ಕೊರೋನಾ ಸೋಂಕಿನಿಂದ ಕಳೆದ ಪ ಪಲವು ತಿಂಗಳಿನಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ಎನ್ನುವುದನ್ನು ಸಾಬೀಕುಪಡಿಸಿದ್ದೇವೆ ಎಂದು ನವದೆಹಲಿಯ ಅಖಿಲ ಭಾರತೀಯ ವೈದ್ಯಕೀಯ ವಿಜ್ಞಾನ ಸಂಸ್ಟ ಏಮ್ಸಾನ ಗ್ರಂಥಿಶಾಸ್ತ ವಿಭಾಗದ ಮುಖ್ಯಸ್ವ ಡಾ

ಎಸ್ ಡಿಯೋ ತಿಳಿಸಿದ್ದಾರೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ನಾವು ಯಾವುದೇ ಕಾರಣಕ್ಕೂ ತಾಳ್ಮೆ ಕಳೆದುಕೊಳ್ಳದೇ ಮುಖಗವಸು ಹಾಕಿಕೊಳ್ಳುವ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳದೇ ಸ್ಕಾನಿಟ್ಟೆಸರ ಬಳಕೆ ಮಾಡುವುದು ಮತ್ತು ದೈಹಿಕ ಅಂತರ ಕಾಪಾಡಿಕೊಳ್ಳುವುದು ಅಗತ್ತ ಎಂದು ಅವರು ತಿಳಿಸಿದ್ದಾರೆ